ಸಿರಿಯಾದಲ್ಲಿ ಅಮೆರಿಕದ ವಿಶೇಷ ಸೇನಾಪಡೆಗಳ ದಾಳಿಯಲ್ಲಿ ಇಸ್ಲಾಮಿಕ್ ಸ್ಪೇಟ್ ಭಯೋತ್ಪಾದನಾ ಸಂಘಟನೆಯ ಮುಖ್ಯಸ್ಸ

ದೀಪಾವಳಿ ಪಬ್ಬದ ಸಂದರ್ಭದಲ್ಲಿ ಆರಂಭಿಸಲಾಗಿರುವ ಭಾರತ್ ಕಿ ಲಕ್ಷ್ಮಿ ಕಾರ್ಯಕ್ರಮಕ್ಕೆ ಎಲ್ಲೆಡೆಯಿಂದ ಸಂಭ್ರಮದ ಪ್ರಕ್ರಿಕಿಯೆ ವ್ಯಕ್ತವಾಗುತ್ತಿರುವುದು ತಮಗೆ ಅತೀವ ಸಂತಸ ತಂದಿರುವುದಾಗಿ ಅವರು ಹೇಳದ್ದಾರೆ

ಜನರ ಜೀವನದಲ್ಲಿ ಹೊಸ ಪ್ರಜ್ಞೆಯ ಉದಯಕ್ಕೆ ಹಬ್ಬಗಳು ಸೂಕ್ತ ಸಂದರ್ಭಗಳಾಗಿವೆ ಎಂದರು

ವಿಶ್ಲದ ಅತಿ ಎತ್ತರದಲ್ಲಿರುವ ಯುದ್ಗಭೂಮಿ ಎನಿಸಿರುವ ಸಿಯಾಚಿನ್ ನೀರ್ಗಲ್ಲು ಪ್ರದೇಶದಲ್ಲಿ ಭಾರತೀಯ ಯೋಧರು ಕೇವಲ ಗಡಿ ರಕ್ಷಣೆ ಮಾತ್ರ ಮಾಡುತ್ತಿಲ್ಲ ಅಲ್ಲಿ ಅವರು ಸ್ವಚ್ವತಾ ಅಭಿಯಾನದಲ್ಲಿ ಪಾಲ್ಗೊಳ್ಳುವ ಮೂಲಕ ದೇಶದ ಅತ್ತಂತ ಮಹತ್ವಾಕಾಂಕ್ಷೆಯ ಅಭಿಯಾನವೊಂದಕ್ಕೆ ಕೈಜೋಡಿಸಿದ್ದಾರೆ ಹೀಗೆ ಮನೆ ಮನೆಯಲ್ಲಿ ಆರಂಭವಾಗುವ ಸ್ವಜ್ಣತೆ ಮತ್ತು ನೈರ್ಮಲ್ಡ ಪಾಲನೆಯ ಕಾರ್ಯ ದೇಶದ ಮೂಲೆ ಮೂಲೆಗೂ ವ್ಯಾಪಿಸಿದೆ ಎಂದರು

ದೇಶದ ಏಕತೆ ಸಮಗ್ರತೆ ಮತ್ತು ರಕ್ಷಣೆಯ ಪ್ರಾಮುಖ್ಯದ ಸಂದೇಶವನ್ನು ರಾಷ್ಟೀಯ ಏಕತಾ ದಿನಾಚರಣೆ ಸಾರುತ್ತದೆ ಏಕ ಭಾರತ ಶ್ರೇಷ್ಠ ಭಾರತ ಆಶಯವನ್ನು ದೇಶದೆಲ್ಲೆಡೆ ಪಸರಿಸುವುದೇ ಅಕ್ವೋಬರ್ ಭಾರಂದು ಆಯೋಜಿಸುವ ಏಕತೆಗಾಗಿ ಓಟ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು

ಭಾರತದಲ್ಲಿ ಮಾತ್ರವಲ್ಲ ವಿಶ್ವಾದ್ಯಂತ ಅಂದು ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದರು ದೇಶದ ಗಡಿ ಭಾಗದಲ್ಲಿ ಭದ್ರತಾ ಕಾರ್ಯದಲ್ಲಿರುವ ಯೋಧರೊಂದಿಗೆ ದೀಪಾವಳಿ ಆಚರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಮ್ನು ಕಾಶ್ಮೀರದ ರಜೌರಿಗೆ ಇಂದು ಆಗಮಿಸಿದರು ಭೂಸೇನಾಪಡೆಯ ಇನ್ಫ್ಯಾಂಟ್ರಿ ವಿಭಾಗದ ದಿನದಂದೇ ಪ್ರಧಾನಮಂತ್ರಿಯವರು ಕಾಶ್ಮೀರಕ್ಕೆ ಭೇಟಿ ನೀಡಿರುವುದು ವಿಶೇಷವಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ದಿನಗಳ ಭೇಟಿಗಾಗಿ ನಾಳೆ ಸೌದಿ ಅರೇಬಿಯಾಕ್ಷೆ ತೆರಳಲಿದ್ದಾರೆ

ಚೀನಾ ಯುನೈಟೆಡ್ ಕಿಂಗ್ಡಮ್ ಅಮೆರಿಕ ಪುನ್ಸ್ ಜರ್ಮನಿ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಈ ಪಾಲುದಾರಿಕೆಯ ಇತರೆ ರಾಷ್ಟಗಳಾಗಿವೆ

ದ್ಯಷ್ಟ ಶಕ್ತಿಗಳ ವಿರುದ್ದ ಶಿಷ್ಟ ಶಕ್ತಿಯ ವಿಜಯದ ಸಂಕೇತವಾಗಿ ಹಾಗೂ ಲಕ್ಷ್ಮೀ ದೇವತೆಯ ಆರಾಧನೆಯಾಗಿ ಈ ಪಬ್ಬವನ್ನು ಆಚರಿಸಲಾಗುತ್ತದೆ ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯ ಕೂಡಂಕೂಲಂ ಗ್ರಾಮ ಪಟಾಕಿ ಇಲ್ಲದೆ ದೀಪಾವಳಿ ಆಚರಿಸುವ ವಿಶೇಷತೆ ಹೊಂದಿದೆ

ಶ್ರೀಲಂಕಾದಲ್ಲಿ ಹಿಂದೂ ತಮಿಳರು ಮತ್ತು ಭಾರತೀಯ ಮೂಲದ ನಾಗರಿಕರು ಸಾಂಪ್ರದಾಯಿಕ ದೀಪಾವಳಿಯನ್ನು ಸಡಗರ ಸಂಭ್ರದಿಂದ ಆಚರಿಸುತ್ತಿದ್ದಾರೆ ಜನರು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶುಭಾಶಯ ವಿನಿಮಯ ಮಾಡಿಕೊಳ್ಳುವುದು ಸಾಮಾನ್ಯವಾಗಿತ್ತು ರಾಷ್ಷದ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ತಮ್ಮ ಸಂದೇಶದಲ್ಲಿ ಸಮಾಜದಲ್ಲಿ ಸೌಪಾರ್ದ ಮೂಡಿಸಲು ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಇಂತಹ ಹಬ್ಬಗಳು ಸಹಕಾರಿ ಎಂದು ತಿಳಿಸಿದ್ದಾರೆ

ಚಂಡೀಗಢದ ರಾಜಭವನದಲ್ಲಿಂದು ಮಧ್ಯಾಪ್ನ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಸತ್ಯದೇವ್ ನಾರಾಯಣ್ ಆರ್ಯ ಪ್ರತಿಜ್ಞಾವಿಧಿ ಬೋಧಿಸಿದರು ಸತತ ಎರಡನೇ ಬಾರಿಗೆ ಖಟ್ಟರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಜನನಾಯಕ ಜನತಾಪಕ್ಷದ ನಾಯಕ ದುತ್ತಂತ ಚೌಟಾಲ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು

ಮುಂದಿನ ಮಂಗಳವಾರದವರೆಗೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಪವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ

ಭಾರತೀಯ ಸೇನಾನೆಲೆಗಳು ಮತ್ತು ನಾಗರಿಕ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿ ಲಘು ಪ್ರಮಾಣದ ಸ್ಪೋಟ ಮತ್ತು ಶೆಲ್ ದಾಳಿ ನಡೆಸಿದೆ

ಭಾರತೀಯ ಸೇನಾಪಡೆ ತಕ್ಕ ಪ್ರತ್ಯುತ್ತರ ನೀಡಿದೆ ಗಡಿಯಾಚೆಗಿನ ಈ ದಾಳಿಯಲ್ಲಿ ಯಾವುದೇ ಸಾವು ನೋವು ವರದಿಯಾಗಿಲ್ಲ

ಉತ್ತರ ಭಾಗದ ಸೇನಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಣಧೀರ್ಸಿಂಗ್ ಅವರು ಪುತಾತ್ಮ ಸ್ಮಾರಕಕ್ಕೆ ಮಷ್ಷ ನಮನ ಸಲ್ಲಿಸಿದರು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ವಿರುದ್ಧ ಹೋರಾಟ ಹಾಗೂ ಗಡಿ ಭಾಗದ ಭದ್ರತೆಯಲ್ಲಿ ಇನ್ಫ್ಯಾಂಟ್ರಿ ಪಡೆಯ ಕೊಡುಗೆ ಮಹತ್ವದ್ದು ಎಂದು ಅವರು ಶ್ಲಾಘಿಸಿದರು ಸಿರಿಯಾದಲ್ಲಿ ಅಮೆರಿಕ ವಿಶೇಷ ಮಿಲಿಟರಿ ಪಡೆ ನಡೆಸಿದ ದಾಳಿಯಲ್ಲಿ ಇಸ್ಲಾಮಿಕ್ ಸ್ನೇಟ್ ಭಯೋತ್ವಾದನಾ ಸಂಘಟನೆಯ ಮುಖ್ಯಸ್ಟ ಅಬು ಬಕರ್ ಅಲ್ ಬಾಗ್ದಾದಿ ಪತನಾಗಿದ್ದಾನೆ ಪರಾರಿಯಾಗಿದ್ದ ಐಎಸ್ಐಎಸ್ ಸಂಘಟನೆ ನಾಯಕನ ವಿರುದ್ಧ ಅಮೆರಿಕ ಮಿಲಿಟರಿ ಪಡೆ ಕಾರ್ಯಾಚರಣೆ ನಡೆಸಿದ್ದು ಆತ ಮೃತಪಟ್ಟಿದ್ದಾನೆ ಎಂದು ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ದೃಢಪಡಿಸಿದ್ದಾರೆ ವಾಷಿಂಗ್ಟನ್ನಲ್ಲಿ ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷ ಟ್ರಂಪ್ ಜಾಗತಿಕ ನಂಬರ್ ಒನ್ ಭಯೋತ್ವಾದಕನನ್ನು ಅಮೆರಿಕ ಪಡೆಗಳು ಕೊಂದು ಹಾಕಿದ್ದು ಇತರ ಭಯೋತ್ವಾದಕರ ಮೇಲೂ ದಾಳಿ ಮುಂದುವರೆಯಲಿದೆ ಎಂದು ತಿಳಿಸಿದರು ಸಿರಿಯಾದ ಇಡ್ಲಿಬ್ ಪ್ರಾಂತ್ಯದಲ್ಲಿ ಅಬೂ ಬಕ್ ಅಲ್ ಬಾಗ್ದಾದಿಯನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿತ್ತು

ಪ್ಕಾರಿಸ್ನಲ್ಲಿ ನಿನ್ನೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಹಿರೊಯುಕಿ ಎಂಡೊ ಮತ್ತು ಯುಟಾ ವತನಾಬೆ ಜೋಡಿಯನ್ನು ಭಾರತೀಯ ಜೋಡಿ ನೇರ ಸೆಟ್ಗಳಿಂದ ಮಣೆಸಿತು